ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ರಾಜ್ಯ ಸರ್ಕಾರದ ಪೂರಕ ನೆರವಿನ ಮೊದಲ ಕಂತು ಶೀಘದಲ್ಲೇ ರೈತರ ಖಾತೆಗೆ ಮುಖ್ಲಮಂತ್ರಿ ಯಡಿಯೂರಪ್ಪ

ಭಯೋತ್ಪಾದಕ ಘೋಷಿತ ವ್ಯಕ್ತಿ ಆಸ್ತಿ ಮುಟ್ಟುಗೋಲಿಗೆ ಅವಕಾಶ ನೀಡುವ ತಿದ್ದುಪಡಿ ಮಸೂದೆಗೆ ಸಂಸತ್ ಅಂಗೀಕಾರ

ಪಶ್ಚಿಮ ಘಟ್ಟ ಉತ್ತರ ಕರ್ನಾಟಕ ಭಾಗದಲ್ಲಿ ನಿರಂತರ ಮಳೆ ಪಲವು ಜಲಾತಯಗಳ ನೀರಿನ ಮಟ್ಟ ಹೆಚ್ಚಳ ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯಡಿ ದೇಶದ ರೈಶರಿಗೆ ವಾರ್ಷಿಕ ಆರು ಸಾವಿರ ರೂಪಾಯಿ ನೆರವಿಗೆ ಪೂರಕವಾಗಿ ಕರ್ನಾಟಕ ಸರ್ಕಾರ ಘೋಷಿಸಿರುವ ನಾಲ್ಲು ಸಾವಿರ ರೂಪಾಯಿ ನೆರವಿನ ಮೊದಲ ಕಂತಿನ ಎರಡು ಸಾವಿರ ರೂಪಾಯಿಯನ್ನು ಇನ್ನು ಪದಿನೈದು ಇಪ್ಪತ್ತು ದಿನಗಳಲ್ಲಿ ಕೃಷಿಕರಿಗೆ ಪಾವತಿಸುವಂತೆ ಮುಖ್ಯಮಂತ್ರಿ ಬಿ ಎಸ್

ವಿಧಾನಸೌಧದಲ್ಲಿಂದು ಪೂದೇಶಿಕ ಆಯುಕ್ತರು ಜಿಲ್ಲಾಧಿಕಾರಿಗಳು ಪಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಪಣಾ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು ಬರಪರಿಸ್ತಿತಿ ಎದುರಿಸುತ್ತಿರುವ ರಾಜ್ಯದ ರೈತರಿಗೆ ಈ ಯೋಜನೆ ನೆರವಿನಿಂದ ಸಪಕಾರಿಯಾಗಲಿದೆ ಎಂದು ಪೇಳಿದರು ರಾಜ್ಯದಲ್ಲಿ ಈ ಬಾರಿಯೂ ಮಳೆಯ ತೀವ್ರ ಕೊರತೆ ಎದುರಾಗಿದೆ

ಬರ ನಿರ್ವಹಣೆ ಮತ್ತು ಪರಿಪಾರ ಕಾಮಗಾರಿಗಳಿಗೆ ಪಣದ ಕೊರತೆ ಇಲ್ಲ

ಡಿ

ಜಾನುವಾರುಗಳಗೆ ನೀರು ಮೇವು ಪೂರೈಕೆಗೆ ಗಮನ ನೀಡಬೇಕು ಅಗತ್ತವಿದ್ದಲ್ಲಿ ಮೇವು ಬ್ಯಾಂಕ್ ಸ್ಥಾಪನೆ ಪಾಗೂ ಗೋತಾಲೆಗಳನ್ನು ತೆರೆಯಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದರು ಕೆಲವು ಜಿಲ್ಲೆಗಳಲ್ಲಿ ಪ್ರವಾಹ ಭೀತಿ ಎದುರಾಗಿದ್ದು ಜಿಲ್ಲಾಧಿಕಾರಿಗಳು ಮನ್ನೆಜ್ವರಿಕೆ ವಹಿಸಬೇಕು ಸಮರ್ಥವಾಗಿ ಪ್ರಕೃತಿ ವಿಕೋಪ ನಿರ್ವಹಣೆ ಮಾಡಬೇಕು ಕಾಲಮಿತಿಯಲ್ಲಿ ಕಾರ್ಯಕ್ರಮಗಳ ಅನುಪ್ಪಾನ ಸಾರ್ವಜನಿಕರ ಕುಂದುಕೊರತೆಗಳ ನಿವಾರಣೆಗೆ ಗಮನಪರಿಸಬೇಕು ಎಂದು ಅವರು ತಿಳಿಸಿದರು ಸರ್ಕಾರದ ಮುಖ್ಯ ಕಾರ್ಯದರ್ತಿ ತಿಂಗಳಗೊಮ್ಮ ಜಿಲ್ಲೆಗಳಗೆ ಭೇಟ ನೀಡಬೇಕು

ಈ ಸಂದರ್ಭದಲ್ಲಿ ತಳಪಂತದ ಆಡಳಿತಯಂತ್ರ ಚುರುಕುಗೊಳಿಸಬೇಕು ಎಂದು ಅವರು ಆದೇಶಿಸಿದರು

ಸಭೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅಪರ ಮುಖ್ಯ ಕಾರ್ಯದರ್ಶಿ ಇಲಾಖಾ ಮುಖ್ಯ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾಧಿಕಾರಿಗಳು ಉಪಸ್ಥಿತರಿದ್ದರು

ರವಿಕುಮಾರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುಧ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆವರು ಸಂಪುಟ ಎಸ್ತರಣೆಯ ಪರಮಾಧಿಕಾರ ಮುಖ್ವಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಸೇರಿದ್ದು ಸಂಪುಟಕ್ಕೆ ಯಾರನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಅವರೇ ನಿರ್ಧರಿಸಲಿದ್ದಾರೆ ಎಂದು ಹೇಳಿದರು

ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುದ್ರಾ ಮತ್ತು ಜನ್ ಧನ್ ಯೋಜನೆಗಳ ಆಮಷ್ಠಾನ ಪ್ರಗತಿ ವರದಿಯನ್ನು ಕ್ಷೇತ್ರದ ಸಂಸದ ನಳಿನ್ ಕುಮಾರ್ ಕಟೀಲ್ ದೆಪಲಿಯಲ್ಲಿಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಅನುಷ್ಠಾನಗೊಳ್ಳಬೇಕಿರುವ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತು ಪ್ರಧಾನಮಂತ್ರಿ ಅವರಿಗೆ ನಳಿನ್ ಕುಮಾರ್ ಕಟೀಲ್ ಮನವಿ ಪತ್ರ ಸಲ್ಲಿಸಿದರು ಕೇಂದ್ರದ ಯೋಜನೆಗಳ ಅನುಷ್ಠಾನಕ್ಕೆ ಸಪಕರಿಸುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭರವಸೆ ನೀಡಿದರು ಎಂದು ಸಂಸದರು ನೀಡಿರುವ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇತ್ತೀಚಿನ ರಾಜ್ಯ ರಾಜಕೀಯ ಬೆಳವಣಿಗೆಯಲ್ಲಿ ಯಾರು ಯಾರನ್ನು ಭೇಟಿ ಮಾಡುಕ್ತಿದ್ದಾರೆ ಎಂಬ ಬಗ್ಗೆ ತಮಗೆ ಮಾಹಿತಿ ಇಲ್ಲ ಎಂದು ಮಾಜಿ ಸಚಿವ ಡಿ

ಶಿವಕುಮಾರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಡಳಿತಾರೂಢ ಬಿಜೆಪಿ ಪ್ರತಿಪಕ್ಷದ ಶಾಸಕರನ್ನು ಸೆಳೆಯುತ್ತಿರುವ ವಿಚಾರ ತಮಗೆ ತಿಳಿದಿಲ್ಲ ಅನರ್ಪಗೊಂಡ ಶಾಸಕರ ಪೈಕಿ ಯಾರೂ ತಮ್ಮನ್ನು ಭೇಟಿಯಾಗಿಲ್ಲ ಎಂದು ಹೇಳಿದರು ಕೆಪಿಸಿ ಅಧ್ವಕ್ಷ ಸ್ಥಾನ ಖಾಲಿ ಇಲ್ಲ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿದ್ದು ವಿಧಾನಸಭೆಯ ಪ್ರತಿಪಕ್ಷ ಸ್ಥಾನವೂ ಖಾಲಿ ಇಲ್ಲ ಎಂದು ಡಿ

ಶಿವಕುಮಾರ್ ಪ್ರಕ್ರಿಯಿಸಿದರು ಭಯೋತ್ಪದನಾ ಚಟುವಟಕೆಯಲ್ಲಿ ತೊಡಗುವ ಭಯೋತ್ಪಾದನೆಗೆ ಕುಮ್ಕಕ್ಕು ನೀಡುವ ಯಾವುದೇ ವ್ಯಕ್ತಿಯನ್ನು ಭಯೋತ್ಪಾದಕನೆಂದು ಫೋಷಿಸಿ ಆತನ ಆಸ್ತಿಗಳ ಮುಟ್ಟುಗೋಲಿಗೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ನೀಡುವ ಕಾನೂನುಬಾಹಿರ ಚಟುವಟಿಕೆ ನಿಯಂತ್ರಣ ಕಿದ್ದುಪಡಿ ಮಸೂದೆಗೆ ಸಂಸತ್ ಇಂದು ಅಂಗೀಕಾರ ನೀಡಿತು

ರಾಜ್ಯಸಭೆಯಲ್ಲಿಂದು ಧ್ವನಿಮತದ ಒಪ್ಪಿಗೆ ದೊರೆಯಿತು

ಇದಕ್ಕೂ ಮುನ್ನ ತಿದ್ದುಪಡಿ ಮಸೂದೆಯನ್ನು ಆದ್ಯತಾ ಸಮಿತಿ ಪರಿತೀಲನೆಗೆ ಕಳುಹಿಸಬೇಕೆಂಬ ಪ್ರತಿ ಪಕ್ಷಗಳ ಗೊತ್ತುವಳಿಯನ್ನು ಸದನ ತಿರಸ್ಕರಿಸಿತು

ಉತ್ತರ ಕರ್ನಾಟಕ ಹಾಗೂ ನೆರೆಯ ಮಹಾರಾಷ್ಟದಲ್ಲಿ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ರಾಜ್ಯದ ಉತ್ತರ ಭಾಗದ ಜಲಾಶಯಗಳ ಒಳ ಪರಿವಿನ ಪ್ರಮಾಣದಲ್ಲಿ ಏರಿಕೆಯಾಗಿದೆ ಮಲೆನಾಡು ಪ್ರದೇಶದಲ್ಲಿ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಈ ಭಾಗದ ತುಂಗಾ ಮತ್ತು ಭದ್ರಾ ನದಿಗಳಲ್ಲಿ ನೀರಿನ ಪರಿವಿನ ಪೆಚ್ಚಳದಿಂದ ತುಂಗಭದ್ರಾ ಜಲಾಶಯದ ಒಳ ಪರಿವಿನ ಪ್ರಮಾಣದಲದ್ದೂ ಏರಿಕೆಯಾಗಿದೆ

ಕಳೆದ ವರ್ಷ ಇದೇ ಅವಧಿಯಲ್ಲಿ ಬಲದಂಡೆ ಕೆಳ ಪಾಗೂ ಮೇಲಟ್ಟದ ಕಾಲುವೆಗಳಿಗೆ ಕೃಷಿ ಚಟುವಟಕೆಗಳಿಗೂ ನೀರು ಬಿಡಲಾಗಿತ್ತು ಆದರೆ ಈ ಬಾರಿ ಮುಂಗಾರಿನ ಕೃಷಿ ಚಟುವಟಕೆಗಳಿಗೆ ಅಗತ್ಯವಾದಪ್ಟು ನೀರು ಜಲಾಶಯದಲ್ಲಿ ಇನ್ನೂ ಸಂಗ್ರಪವಾಗದ ಕಾರಣ ನೀರು ಪರಿಬಿಟ್ಟಲ್ಲ ಎಂದು ಮಂಡಳಿ ಹೇಳಿದೆ ಮಹಾರಾಷ್ಟದಲ್ಲಿ ಸುರಿಯುತ್ತಿರುವ ಮಳೆಯಂದಾಗಿ ಕೃಷ್ಣಾ ನದಿಯಲ್ಲಿನ ಪರಿವು ಹೆಚ್ಚಿದ್ದು ಕರ್ನಾಟಕದ ಉತ್ತರ ಭಾಗದ ಜಲಾಶಯಗಳಿಗೆ ಭಾರೀ ಪ್ರಮಾಣದಲ್ಲಿ ನೀರು ಪರಿದುಬರುತ್ತಿದೆ ವಿಜಯಪುರ ಜಿಲ್ಲೆಯ ಆಲಮಟ್ಟ ಜಲಾಶಯದ ಒಳ ಪರಿವಿನ ಪ್ರಮಾಣ ಎರಡು ಲಕ್ಷದ ಆರು ಸಾವಿರ ಕ್ಯೂಸೆಕ್ಗಳಾಗಿದೆ

ಮಹಾರಾಷ್ಟ ಪಾಗೂ ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಕೃಷ್ಣಾ ನದಿ ಹಾಗೂ ಅದರ ಉಪನದಿಗಳು ತುಂಬಿ ಪರಿಯುತ್ತಿವೆ ಚಕ್ಕೋಡಿ ಪಾಗೂ ರಾಯಭಾಗ ತಾಲೂಕಿನಲ್ಲಿ ಕೆಳಪಂತದ ಪತ್ತು ಸೇತುವೆಗಳು ನೀರಿನಲ್ಲಿ ಮುಳುಗಡೆಯಾಗಿವೆ ಜಿಲ್ಲೆಯಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ

ರಾಯಭಾಗ ತಾಲೂಕಿನ ಕುಡಜಿ ಯಡೂರ ಕಲ್ಡೋಳ ಉಗಾರ ಬಿ

ಸೇತುವೆಗಳು ಮುಳುಗಡೆಯಾಗಿದ್ದು ಈ ಸೇತುವೆಯೊಂದಿಗೆ ಸಂಪರ್ಕ ಹೊಂದಿರುವ ಗ್ರಾಮಗಳ ಜನರನ್ನು ಸಾಗಿಸಲು ಜಿಲ್ಲಾಡಳಿತ ಯಾಂತ್ರೀಕೃತ ದೋಣಿಗಳ ವ್ಯವಸ್ಥೆ ಕಲ್ಪಿಸಿದೆ ಕೃಷ್ಣಾ ನದಿ ನೀರಿನಿಂದಾಗಿ ಚಿಕ್ಕೋಡಿ ತಾಲೂಕಿನ ಇಂಗಳ ಮತ್ತು ಕಲ್ಲೋಳಿ ಗ್ರಾಮಗಳ ತೊಣ್ಣ ಪ್ರದೇಶಗಳು ಜಲಾವೃತಗೊಂಡಿವೆ

ನದಿಯಲ್ಲಿ ನೀರಿನ ಪ್ರಮಾಣ ನಿರಂತರವಾಗಿ ಹೆಚ್ಚುತ್ತಿದ್ದು ನದಿ ತೀರದ ಗ್ರಾಮಗಳ ಜನರು ಸುರಕ್ಷಿತ ಜಾಗಗಳಗೆ ತೆರಳುವಂತೆ ಜಿಲ್ಲಾಡಳತ ಮುನ್ನೆಚ್ಚರಿಕೆ ನೀಡಿದೆ

ಬೆಂಗಳೂರಿನಲ್ಲಿಂದು ಸುದ್ದಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಹಿ ಪಾಗೂ ಶಾಸಕ ಎನ್ ರವಿಕುಮಾರ್

ರಾಜ್ಯಾದ್ಯಂತ ಐದು ವರ್ಷದೊಳಗಿನ ಮಕ್ಕಳಿಗೆ ರೋಟಾ ವೈರಸ್ ಲಸಿಕಾ ಕಾರ್ಯತ್ತಮವನ್ನು ಈ ತಿಂಗಳಾದ್ಯಂತ ಪಮ್ಮಕೊಳ್ಳಲಾಗಿದ್ದು ಕೋಲಾರ ಜಿಲ್ಲೆಯಲ್ಲೂ ಲಸಿಕೆ ಪಾಕಲಾಗುವುದು ಎಂದು ಜಿಲ್ಲಾಧಿಕಾರಿ ಜೆ ಮಂಜುನಾಥ್ ತಿಳಿಸಿದ್ದಾರೆ